ದೇಶದಲ್ಲಿ ಕೋವಿಡ್ ಲಸಿಕೆ ಕೊರತೆ ಇಲ್ಲ ಕೇಂದ್ರ ಆರೋಗ್ಗ ಸಚಿವ ಡಾ

ಎಸ್

ಕೋವಿಡ್ ಲಸಿಕೆ ಪಡೆದುಕೊಳ್ಳುವುದಕ್ಕೆ ನೋಂದಾಯಿಸಿಕೊಳ್ಳಲು ಹಿರಿಯ ನಾಗರಿಕರಿಗೆ ಹಾಗೂ ನೆರವಿನ ಅಗತ್ನವಿರುವವರಿಗೆ ಸಹಕರಿಸಬೇಕೆಂದು ಪ್ರಧಾನಿ ಅವರು ಯುವಜನತೆಯಲ್ಲಿ ಮನವಿ ಮಾಡಿದರು ನಿನ್ನೆ ಸಂಜೆ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಕೋವಿಡ್ ಪರಿಸ್ಥಿತಿ ಕುರಿತು ರಾಜ್ಗಳ ಮುಖ್ಯಮಂತ್ರಿಗಳೊಂದಿಗೆ ಸಂವಹನ ನಡೆಸಿದ ಪ್ರಧಾನಮಂತ್ರಿ

ಸಮರೋಪಾದಿಯಲ್ಲಿ ರಾಜ್ಯಗಳು ತಮ್ಮ ಪ್ರಯತ್ನಗಳನ್ನು ಶೀವ್ರಗೊಳಿಸಬೇಕೆಂದು ಅವರು ಹೇಳಿದರು

ಛತ್ತೀಸ್ಗಢ್ ಪಂಜಾಬ್ ಮಧ್ಯಪ್ರದೇಶ ಗುಜರಾತ್ ಮತ್ತು ಇತರ ರಾಜ್ಯಗಳು ಕೋವಿಡ್ ಮೊದಲ ಅಲೆಯ ಉತ್ತುಂಗವನ್ನು ಮೀರಿದೆ ಮತ್ತು ಇನ್ನು ಕೆಲವು ರಾಜ್ಜಗಳು ಅದೇ ನಿಟ್ಟನಲ್ಲಿ ಸಾಗುತ್ತಿದ್ದು ಇದೊಂದು ಬಹಳ ಚಿಂತೆಯ ಮತ್ತು ಕಳವಳಕಾರಿ ವಿಷಯ ಎಂದು ಅವರು ಹೇಳಿದರು ದೇಶ ಈಗಾಗಲೇ ಮೊದಲ ಅಲೆಯ ಉತ್ತುಂಗದ ಸಮಯವನ್ನು ದಾಟಿದೆ ಮತ್ತು ಈ ಬಾರಿಯ ಏರಿಕೆ ದರ ಮೊದಲ ಅಲೆಗಿಂತ ವೇಗವಾಗಿದೆ ಎಂದರು

ಸವಾಲಿನ ಸಮಯ ಮತ್ತೊಮ್ನ ಎದುರಾಗುತ್ತಿದೆ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಸೆ ಕೋವಿಡ್ ಸೂಕ್ತ ನಡವಳಿಕೆ ಮತ್ತು ನಿರ್ವಹಣೆಯ ಬಗ್ಗೆ ಸೂಕ್ತ ಗಮನ ಪರಿಸಬೇಕೆಂದರು

ಸಂಪರ್ಕ ಪತ್ತೆ ಕಾರ್ಯವನ್ನು ಕ್ಷಿಪ್ರಗತಿಯಲ್ಲಿ ನಡೆಸಬೇಕೆಂದು ಮತ್ತು ಪ್ರತಿಯೊಬ್ಬರೂ ಆರೋಗ್ನ ಸಚಿವಾಲಯದ ಮಾರ್ಗಸೂಚಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಮೋದಿ ರಾಜ್ಯಗಳಿಗೆ ಸೂಚನೆ ನೀಡಿದರು ಸಾರ್ವಜನಿಕರ ಸಹಭಾಗಿತ್ವದ ಜೊತೆಗೆ ನಮ್ಮ ವೈದ್ಯರು ಮತ್ತು ಆರೋಗ್ಯ ರಕ್ಷಣಾ ಸಿಬ್ಬಂದಿ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಕಷ್ಟು ಸಪಾಯ ಮಾಡಿದ್ದಾರೆ ಮತ್ತು ಅದನ್ನು ಇನ್ನೂ ಮಾಡುತ್ತಿದ್ದಾರೆ ಎಂದು ಪ್ರಧಾನಿ ಹೇಳಿದರು

ಪರ್ಷವರ್ಧನ್ ತಳ್ಳಿಪಾಕಿದ್ದಾರೆ

ಕೇಂದ್ರ ಸರ್ಕಾರದೊಂದಿಗಿನ ಪಾಲುದಾರಿಕೆ ಕುರಿತು ಕೆಲವು ರಾಜ್ಯಗಳು ಮಾಡಿರುವ ಆರೋಪಗಳಲ್ಲಿ ಪುರುಳಿಲ್ಲ ಮತ್ತು ಇದು ಅವರ ಅಸಾಮರ್ಥ್ಯವನ್ನು ಅಡಗಿಸಿದಲು ಮಾಡುತ್ತಿರುವ ಪ್ರಯತ್ನವಾಗಿದೆ ಎಂದರು ಮೂರು ರಾಜ್ಯಗಳ ವೈಕಿ ಅತಿ ಹೆಚ್ಚು ಲಸಿಕೆ ಪೂರೈಕೆ ಮಾಡಲಾಗಿರುವ ರಾಜ್ಯಗಳು ಮಹಾರಾಷ್ಟ ಮತ್ತು ಪಂಜಾಬ್ ಎಂದು ಸಚಿವರು ಹೇಳಿದರು

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಪ್ರಧಾನಂತ್ರಿ ನರೇಂದ್ರ ಮೋದಿ ಅವರ ಜತೆ ನಿನ್ನೆ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರು ನಗರ ಮೈಸೂರು ಮಂಗಳೂರು ಕಲಬುರ್ಗಿ ಬೀದರ್ ತುಮಕೂರು ಉಡುಪಿ ಹಾಗೂ ಮಣಿಪಾಲದಲ್ಲಿ ರಾತ್ರಿ ಕರ್ಪ್ಯ ಹೇರಲಾಗುವುದು ಎಂದು ಹೇಳಿದರು

ಈ ಅವಧಿಯಲ್ಲಿ ಅಗತ್ಯ ಸೇವೆಗಳು ಅಬಾಧಿತವಾಗಿರುತ್ತವೆ ಆದರೆ ಜನರ ಅನಗತ್ಯ ಸಂಚಾರ ನಿಯಂತ್ರಿಸಲು ವಾಣಿಜ್ಯ ಚಟುವಟಿಕೆ ಒಳಗೊಂಡಂತೆ ಇತರೆಲ್ಲ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಬೆಂಗಳೂರು ಪಾಗೂ ಇತರ ಆರು ಜಿಲ್ಲೆಗಳಲ್ಲಿ ಹೆಚ್ಚು ಕೋವಿಡ್ ಪ್ರಕರಣಗಳು ವರದಿಯಾಗುತ್ತಿವೆ ಕೋವಿಡ್ ಪಾಸಿಟಿವ್ ಪ್ರಕಣಗಳು ಪೆಚ್ಚುತ್ತಿದ್ದರೂ ಮರಣ ಪ್ರಮಾಣ ರಾಜ್ಯದಲ್ಲಿ ಶೇ

ಈ ಬಗ್ಗೆ ಕೇಂದ್ರ ಸರ್ಕಾರ ಕೃಪ್ತಿ ವ್ಯಕ್ತಪಡಿಸಿದೆ ಪ್ರಧಾನಿ ಅವರು ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಅದರಂತೆಯೇ ಕೊರೊನಾ ಕರ್ಪ್ಜೂ ಜಾರಿಗೊಳಿಸಲು ನಿರ್ಧರಿಸಿದ್ದೇವೆ ಎಂದು ಯಡಿಯೂರಪ್ಪ ತಿಳಿಸಿದ್ದಾರೆ

ರಾಜ್ಡದಲ್ಲೂ ಲಸಿಕಾ ಉತ್ಸವಕ್ಕೆ ಹೆಚ್ಚಿನ ಆದ್ದತೆ ನೀಡಲಾಗುವುದು ಎಂದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಇಂದು ಉತ್ಕಲ್ ಕೇಶರಿ ಡಾ ಪರೇಕೃಷ್ಣ ಮಹತಾಬ್ ಬರೆದಿರುವ ಒಡಿಶಾ ಇತಿಹಾಸ್ನ ಓಂದಿ ಅವತರಣಿಕೆಯನ್ನು ದೆಪಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಈ ಪುಸ್ತಕ ಇದುವರೆಗೂ ಒಡಿಯಾ ಪಾಗೂ ಇಂಗ್ಲೀಷ್ ಭಾಷೆಯಲ್ಲಿ ಲಭ್ಯವಿತ್ತು ಪುಸ್ತಕವನ್ನು ಶಂಕರಲಾಲ್ ಪುರೋಹಿತ್ ಹಿಂದಿ ಭಾಷೆಗೆ ಅನುವಾದಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನೆದರ್ಲೆಂಡ್ಸ್ ಪ್ರಧಾನಿ ಮಾರ್ಕ್ ರುಟ್ಟೆ ಅವರೊಂದಿಗೆ ವರ್ಚುವಲ್ ಶ್ವಂಗಸಭೆ ನಡೆಸಲಿದ್ದಾರೆ ಶ್ವಂಗಸಭೆಯ ವೇಳೆ ಉಭಯ ದೇಶಗಳ ನಾಯಕರು ದ್ವಿಪಕ್ಷೀಯ ಸಹಕಾರ ಕುರಿತು ವಿಸ್ತ್ವತವಾಗಿ ಚರ್ಚಿಸಲಿದ್ದಾರೆ ಜತೆಗೆ ಎರಡೂ ರಾಷ್ಷಗಳ ಬಾಂಧವ್ಯ ವ್ಯದ್ದಿಗೆ ಹೊಸ ಮಾರ್ಗಗಳನ್ನು ಎದುರು ನೋಡಲಿದ್ದಾರೆ ಇದಲ್ಲದೆ ಪರಸ್ಪರ ಆಸಕ್ತಿದಾಯಕವಾಗಿರುವ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಭಾರತದ ಪ್ರವಾಸದಲ್ಲಿರುವ ಕಜಕಸ್ತಾನ್ನ ರಕ್ಷಣಾ ಸಚಿವ ಲೆಫ್ಟಿನೆಂಟ್ ಜನರಲ್ ನುರ್ಲಾನ್ ಯೆರ್ಮೆಕ್ ಬಾಯೆವ್ ಅವರೊಂದಿಗೆ ದ್ವಿಪಕ್ಷೀಯ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ನಾಲ್ಕು ದಿನಗಳ ಭಾರತ ಪ್ರವಾಸದಲ್ಲಿರುವ ಕಜಕಸ್ತಾನ್ ರಕ್ಷಣಾ ಸಚಿವರು ಉಭಯ ದೇಶಗಳ ನಡುವಿನ ಬಾಂಧವ್ದ ಬಲವರ್ಧನೆ ಪಾಗೂ ರಕ್ಷಣಾ ಕ್ಷೇತ್ರದಲ್ಲಿನ ಸಪಕಾರ ವಿಸ್ತರಿಸುವ ಕುರಿತು ರಾಜನಾಥ್ ಸಿಂಗ್ ಅವರೊಂದಿಗೆ ವಿಸ್ತ್ವತವಾಗಿ ಚರ್ಚಿಸಲಿದ್ದಾರೆ

ಎ

ಮುಂಬೈ ಚೆನ್ನೈ ಬೆಂಗಳೂರು ಅಹಮದಾಬಾದ್ ನವದೆಪಲಿ ಮತ್ತು ಕೋಲ್ಕೊತಾ ಸೇರಿದಂತೆ ಆರು ನಗರಗಳಲ್ಲಿ ಈ ಬಾರಿ ಐಪಿಎಲ್ ನಡೆಯಲಿದೆ

ಆದರೆ ಈ ವರ್ಷ ಸ್ವದೇಶದಲ್ಲಿ ಎಲ್ಲಾ ಕ್ರೀಡಾಂಗಣಗಳಲ್ಲಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಟೂರ್ನಿ ಆಯೋಜಿಸಲಾಗುತ್ತಿದೆ ಇದೇ ವರ್ಷ ನಡೆಯಲಿರುವ ಟೋಕಿಯೊ ಒಲಿಂಪಿಕ್ಸ್ಗೆ ಭಾರತದ ನಾಲ್ವರು ನಾವಿಕರು ಅರ್ಹತೆ ಗಳಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ವಿಷ್ಣು ಸರವಣನ್ ಗಣಪತಿ ಚೆಂಗಪ್ಪ ಮತ್ತು ವರುಣ್ ಠಕ್ಕರ್ ಓಮನ್ನಲ್ಲಿ ನಡೆದ ಏಷ್ಕನ್ ಕ್ವಾಲಿಫೈಯರ್ಸ್ ನಲ್ಲಿ ಒಲಿಂಪಿಕ್ಸ್ ಮಾನದಂಡಗಳನ್ನು ಪೂರೈಸಿ ಅರ್ಹತೆ ಗಳಿಸಿದ್ದಾರೆ